ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಈ ಹೆದ್ದಾರಿ ದೇಶದ ವಿವಿಧ ಭಾಗಗಳನ್ನು ಸಂಪರ್ಕಿಸಲಿವೆ ಎಂದು ಹೇಳಿದರು ಜಾಗತಿಕವಾಗಿ ಭಾರತದ ಅರ್ಥವ್ಕವಸ್ಥೆಯನ್ನು ಆಗ್ರಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಾಗಿರುವ ಆತ್ಮ ನಿರ್ಭರ್ ಭಾರತ ಯೋಜನೆಯ ಮಹತ್ವದ ಬಗ್ಗೆಯೂ ವಿವರಿಸಿದ ನಿತಿನ್ ಗಡ್ಕರಿ ದೇಶಾದ್ಕಂತ ಪಲವಾರು ಮಧ್ಕಮ ಸಣ್ಣ ಅತಿ ಸಣ್ಣ ವಲಯಗಳನ್ನು ಮನರ್ ನಿರ್ಮಿಸಲಾಗುವುದು ಎಂದು ತಿಳಿಸಿದರು

ಈ ನಿಟ್ಟಿನಲ್ಲಿ ಟೋಲ್ ಕೇಂದ್ರಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕೆ ಭಾರತೀಯ ರಾಷ್ಟೀಯ ಹೆದ್ದಾರಿ ಪಾಧಿಕಾರ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ ಫಾಸ್ಟ್ಟ್ಯಾಗ್ ಅಳವಡಿಸಿಕೊಳ್ಳುವುದರಿಂದ ಸಮಯದ ಜೊತೆಗೆ ಇಂಧನ ಉಳಿತಾಯವೂ ಆಗಲಿದೆ

ಅಮೆಜಾನ್ ಫ್ಲಿಪ್ ಕಾರ್ಟ್ ಮತ್ತು ಸ್ಕ್ಯಾಪ್ಡೀಲ್ ಮೂಲಕ ಆನ್ಲೈನ್ನಲ್ಲಿ ಸಹ ಪಡೆದುಕೊಳ್ಳಬಹುದಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಮ್ಮ ಕಾಶ್ಮೀರದ ಜನತೆಗಾಗಿ ಅಯುಷ್ಮಾನ್ ಭಾರತ್ ಪಿ ಎಂ ಜಯ್ ಸೆಹತ್ ಯೋಜನೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ಈ ಯೋಜನೆ ಜಮ್ಮ ಕಾಶ್ಮೀರ ಜನತೆಯ ಸಾರ್ವತ್ರಿಕ ಆರೋಗ್ಕ ರಕ್ಷಣೆಯನ್ನು ಖಚಿತಪಡಿಸುತ್ತದೆ ಅಲ್ಲದೆ ಪಣಕಾಸಿನ ಸಂಕಪ್ಪ ಎದುರಿಸುವವರಿಗೂ ನೆರವಾಗುತ್ತದೆ ಆ ರಾಜ್ಕದ ಎಲ್ಲಾ ಜನರ ಮತ್ತು ಸಮುದಾಯಗಳಿಗೆ ಗುಣಮಟ್ಟದ ಹಾಗೂ ಕೈಗಟಕುವ ಅಗತ್ತ ಆರೋಗ್ಯ ಸೇವೆಗಳನ್ನು ಈ ಯೋಜನೆ ಬಾತ್ರಿಪಡಿಸುತ್ತದೆ

ವಿಮೆ ವ್ಯಾಪ್ತಿಯಡಿ ಪಿಎಂ ಜಯ್ ಸೆಹತ್ ಯೋಜನೆ ಮುಂದುವರೆಯಲಿದೆ ಪಾಟ್ನಾದಲ್ಲಿಂದು ಸಂಯುಕ್ತ ಜನತಾದಳದ ರಾಷ್ವೀಯ ಕಾರ್ಯಕಾರಿಣಿಯನ್ನು ಆಯೋಜಿಸಲಾಗಿದೆ ಬಿಹಾರ ಚುನಾವಣೆ ನಂತರ ಇದೇ ಮೊದಲಬಾರಿಗೆ ಜೆಡಿಯು ರಾಷ್ಷೀಯ ಕಾರ್ಯಕಾರಿಣಿ ನಡೆಯುತ್ತಿದೆ ಬಿಹಾರ ಮುಖ್ಯಮಂತ್ರಿ ಹಾಗೂ ಜೆಡಿಯು ರಾಷ್ಟೀಯ ಅಧ್ಯಕ್ಷ ನಿಟಿಶ್ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿನ ಪಕ್ಷದ ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕಾರಿಣಿಯಲ್ಲಿ ಪಕ್ಷ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಗಳಿಸಿದ ಬಗ್ಗೆ ವಿಸ್ಲೇಷಣೆ ನಡೆಯಲಿದೆ ಹಾಗೂ ಅಸ್ಲಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬರಲಿರುವ ವಿಧಾನಸಭೆ ಚುನಾವಣೆಗೆ ಕಾರ್ಯತಂತ್ರ ರೂಪಿಸುವ ಬಗ್ಗೆ ಚರ್ಚೆ ನಡೆಯಲಿದೆ ರೋಗ ನಿರೋಧಕ ಶಕ್ತಿಗಾಗಿ ಆದ್ಕತೆಯ ಗುಂಮಗಳನ್ನು ಗುರುತಿಸಲು ಹಾಗೂ ಲಸಿಕೆ ಲಭ್ಯವಾದ ಕೂಡಲೇ ತ್ವರಿತವಾಗಿ ಮತ್ತು ಅದನ್ನು ಸಮರ್ಪಕವಾಗಿ ವಿತರಣೆಯಾಗುವುದನ್ನು ಬಾತರಿಪಡಿಸಿಕೊಳ್ಳಲು ಸರ್ಕಾರ ಕಳೆದ ಕೆಲವು ತಿಂಗಳುಗಳಿಂದ ವ್ಯಾಪಕವಾಗಿ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಆರೋಗ್ಕ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ

ದೇಶದ ಎಲ್ಲ ನಾಗರಿಕರಿಗೂ ಕೊರೊನಾ ಲಸಿಕೆ ಲಭ್ಯವಾಗುವ ರೀತಿಯಲ್ಲಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಸಚಿವರು ಹೇಳಿದ್ದಾರೆ

ಆಕಾಶವಾಣಿಯ ಎಲ್ಲಾ ಕೇಂದ್ರಗಳು ಮತ್ತು ದೂರದರ್ಶನದ ಬಹುತೇಕ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ ಪ್ರಧಾನಮಂತ್ರಿ ಅವರ ಒಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಮನ್ ಕಿ ಬಾತ್ ಕಾರ್ಯತ್ರಮ ಬಿತ್ತರವಾಗಲಿದೆ

ಗುವಾಹಟಿಯ ಅಮಿಂಗಾಂವ್ಗೆ ಇಂದು ಭೇಟಿ ನೀಡಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಜಾಲನೆ ನೀಡಲಿದ್ದಾರೆ ಗುವಾಹಟಿಯ ಎರಡನೇ ವೈದ್ಯಕೀಯ ಕಾಲೇಜು ಸ್ವಾಪನೆಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಪಾಲ್ಗೊಳ್ಳಲಿದ್ದಾರೆ ಅಲ್ಲದೆ ಅಸೊಮ್ ದರ್ಶನ್ ಯೋಜನೆಯಡಿ ನವಘರ್ಗಾಗಿ ಹಣಕಾಸು ನೆರವನ್ನು ಸಹ ವಿತರಿಸಲಿದ್ದಾರೆ

ಕರ್ನಾಟಕದಲ್ಲಿ ಎರಡನೇ ಪಂತದ ಗ್ರಾಮ ಪಂಚಾಯಿತಿ ಚುನಾವಣೆಯ ಬಹಿರಂಗ ಪ್ರಚಾರಕ್ಷೆ ನಿನ್ನೆ ಸಂಜೆ ತೆರೆ ಬಿದ್ದಿದೆ

ಮುಕ್ತ ನ್ವಾಯಸಮ್ಮತ ಹಾಗೂ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಎಲ್ಲ ಅಗತ್ತ ಸಿದ್ದಕೆ ಮಾಡಿಕೊಂಡಿದೆ

ಯುನೆಸ್ಕೋ ಮಹಾ ನಿರ್ದೇಶಕರಾದ ಆಡ್ರೆ ಅಝೌಲಿ ಗೀತಾ ಜಯಂತಿ ಶುಭಾಶಯವನ್ನು ಕೋರಿದ್ದಾರೆ ಭಗವಧ್ಗೀತೆ ಒಂದು ಅತ್ಯದ್ದುತ ಸಾಹಿತ್ಯ ರತ್ನವಾಗಿದೆ ಹಾಗೂ ಜ್ವಾನದ ಭಂಡಾರವಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ವಾನಿಕ ಹಾಗೂ ಸಾಂಸ್ಟ್ರಿಕ ಸಂಸ್ಥೆಯಾಗಿರುವ ಯುನೆಸ್ಕೋ ಬೆಂಬಲದೊಂದಿಗೆ ಭಗವದ್ಗೀತೆ ಹಲವು ಭಾಷೆಗಳಿಗೆ ಅನುವಾದಗೊಳ್ಳುವ ಮುಖಾಂತರ ಜಾಗತಿಕ ಮಹತ್ವದ ಅತ್ಯಮೂಲ್ಯ ಸಂಪತ್ತಾಗಿದೆ ಎಂದು ಅವರು ತಿಳಿಸಿದ್ದಾರೆ